ಬಿಜೆಪಿ ಈ ಬಾರಿ ಹಿರಿಯ ಬಾಲಿವುಡ್ ನಟ ಶತ್ರುಪ್ಷಸಿನ್ವಾ ಸೇರಿದಂತೆ ಏಳು ಹಾಲಿ ಸಂಸದರಿಗೆ ಟಕೆಟ್ ನಿರಾಕರಿಸಿದೆ

ಬಿಹಾರ ಬಿಜೆಪಿಯ ಉಸ್ತುವಾರಿ ವೆಒಿಕೊಂಡಿರುವ ಭುಷೇಂದ್ರ ಯಾದವ್ ಅಭ್ಯರ್ಥಿಗಳ ಪಟ್ಟ ಪ್ರಕಟಿಒದರು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರನ್ನು ಪಾಟ್ನಾ ಸಾಹಿದ್ ಕ್ಷೇತ್ರದಿಂದ ಕಣ್ಳಳಿಸಲಾಗಿದೆ ಎಲ್ಜಿಪಿ ಮುಖ್ಯಸ್ನ ರಾಮ್ಎಲಾಸ್ ಪಾದ್ನಾನ್ ಅವರು ಈ ಬಾರಿ ಹಾಣಿಸುರ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿಲ್ಲ ಅವರ ಸಹೋದರ ಮತ್ತು ಎಲ್ಜೆಪಿ ರಾಜ್ಗಾಧ್ಯಕ್ಷ ಪಶುಪತಿ ಕುಮಾರ್ ಪಾರಸ್ ಅವರು ಈ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ

ಜೆಡಿಯುನಿಂದ ಕುಶಾಲ್ ಯಾದವ್ ಅವರನ್ನು ನಾವ್ಡಾ ವಿಧಾನಸಭಾ ಉಪಚುನಾವಣೆ ಅಭ್ವರ್ಥಿಯಾಗಿ ನಿಲ್ಲಿಸಲಾಗಿದೆ ದೆಹಲಿ ವಿಧಾನಸಭೆಯ ಉಪಚುನಾವಣೆಗೆ ಬಿಜೆಪಿ ಸ್ಪರ್ಧಿಸುತ್ತಿದೆ

ಆಂಧ್ರಪ್ರದೇಶ ಮತ್ತು ಒಡಿಶಾ ವಿಧಾನಸಭೆಗೆ ಬಿಜೆಪಿ ತನ್ನ ಎರಡನೇ ಪಟ್ಟಿಯನ್ನು ಪ್ರಕಟಿಸಿದೆ

ಕಾಂಗ್ರೆಸ್ ನೇ ಪಟ್ಟಿಯನ್ನು ಪ್ರಕಟಬದೆ ಈ ಪಟ್ಟಿಯಲ್ಲಿ ತನ್ ಲೋಕಸಭಾ ಅಭ್ಯರ್ಥಿಗಳ ಹೆಸರುಗಳನ್ನು ಅಬ್ಬೆರುಗೊಳಸಲಾಗಿದೆ

ತೆಲಂಗಾಣದ ಕಮ್ನಾಮ್ನಿಂದ ಮಾಜಿ ಕೇಂದ್ರ ಸಚಿವೆ ರೇಣುಕಾ ಚೌಧುರಿ ಕಣ್ಕಳಿಯಲಿದ್ದಾರೆ

ಪಟ್ಟಿಮ ಬಂಗಾಳದಲ್ಲಿ ತಲಾ ಒಬ್ಬ ಅಭ್ವರ್ಥಿಯನ್ನು ಕಣಕ್ಕಳಸಲಾಗಿದೆ ತೆಲಂಗಾಣದಲ್ಲಿ ಸೋಯಂ ಬಾಬುರಾವ್ ಆದಿಲಾಬಾದ್ ಕ್ಷೇತ್ರದಿಂದ ಡಾ

ಉತ್ತರಪ್ರದೇಶದ ಕೈರಾನಾ ಕ್ಷೇತ್ರದಿಂದ ಪ್ರದೀಪ್ ಚೌಧರಿ ನಾಗಿನಾದಿಂದ ಡಾ ಯಶವಂತ್ ಮತ್ತು ಬುಲಂದ್ಶಪರ್ನಿಂದ ಭೋಲಾ ಸಿಂಗ್ ಅಭ್ಯರ್ಥಿಗಳಾಗಿ ಘೋಷಿಸಲಾಗಿದೆ

ಸುರೇಂದ್ರನ್ ಮತ್ತು ಪಟ್ಟಮಬಂಗಾಳದ ಜಂಗಿಪರ್ನಿಂದ ಮಘೂಜಾ ಕಟೂನ್ ಅವರ ಹೆಸರನ್ನು ದೆಪಲಿಯಲ್ಲಿ ನಡೆದ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಅಖ್ಯೆರುಗೊಳಿಸಿದೆ ಗೋವಾದ ಬಿಜೆಪಿಯ ಹಾಲಿ ಸಂಸದರಾದ ಶ್ರೀಪಾದ್ ನಾಯ್ ಮತ್ತು ನರೇಂದ್ರ ಸಾವ್ಯಕರ್ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಶ್ರೀಪಾದ್ ನಾಯ್ಗ್ ಅವರು ಉತ್ತರ ಗೋವಾದಿಂದ ಮತ್ತು ಸಾವ್ಯೆಕರ್ ದಕ್ಷಿಣ ಗೋವಾದಿಂದ ಅಭ್ಯರ್ಥಿಗಳಾಗಿದ್ದಾರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡ ದಿಗ್ಗಿಜಯ್ ಸಿಂಗ್ ಭೋಪಾಲ್ನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಕಮಲ್ನಾಥ್ ದಿಗ್ನಿಜಯ್ ಸಿಂಗ್ ಅವರ ಸ್ಪರ್ಧೆಯನ್ನು ಇಂದು ಘೋಷಿಸಿದರು ಭಯೋತ್ತಾದಕ ಸಂಘಟನೆಗಳಿಗೆ ಪಣಕಾಸು ಒದಗಿಸುವ ಎಲ್ಲಾ ಶ್ರಯತ್ನಗಳಿಗೆ ಸಂಪೂರ್ಣ ಕಡಿವಾಣ ಹಾಕುವ ಭಾಗವಾಗಿ ಕೇಂದ್ರ ಸರ್ಕಾರ ಹಣಕಾಸು ಪೂರೈಕೆದಾರರಿಗೆ ಸೇರಿದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳುತ್ತಿದೆ ರಾಜ್ವೀಯ ತನಿಖಾ ಸಂಸ್ಥೆ ಎನ್ ಐ ಎ

ಜಾರಿ ನಿರ್ದೇಶನಾಲಯ ಈಗಾಗಲೇ ಪಣಕಾಸು ಪೂರೈಕೆದಾರರ ಆಸ್ತಿ ಪಾಸ್ತಿ ಮುಟ್ಸಿಗೋಲು ಹಾಕಿೊಂಡು ಪರಾಜು ಪ್ರಕ್ರಿಯೆ ನಡೆಸುತ್ತಿದೆ ಎಂದು ನಮ್ನ ಆಕಾಶವಾಣಿ ಬಾತ್ಸೀದಾರರು ಗ್ವಹ ಸಚಿವಾಲಯದ ಉನ್ನತ ಮೂಲಗಳ ಮಾಹಿತಿ ಉಲ್ಲೇಖಿಸಿ ವರದಿ ಮಾಡಿದ್ದಾರೆ

ಉಗ್ರರಿಗೆ ಪಣ ಪೂರೈಸುತ್ತಿದ್ದ ಝಹೂರ್ ಅಷ್ಟದ್ ಪಾ ವಟಾಳ ಎಂಬಾತನಿಗೆ ಸೇರಿದ ಬಂಗಲೆಯನ್ನು ಗುರುಗ್ರಮದಲ್ಲಿ ಮುಟ್ಲುಗೋಲು ಪಾಕಿೊಳ್ಳಲಾಗಿದೆ ವಟಾಳ ಈಗ ತಿಹಾರ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಜಮಾತ್ ರಉ ದವಾ ಉಗ್ರ ಸಂಘಟನೆಯ ಮುಖ್ಯಸ್ವ ಪಫೀಜ್ ಸಹೀದ್ ಹಾಗೂ ಒಜ್ದುಲ್ ಮುಜಾಹ್ದಿೀನ್ ಸಂಘಟನೆಯ ಸೈಯ್ಯದ್ ಸಲಾಹುದ್ದೀನ್ನಿಂದ ವಟಾಳ ಷಣ ಪಡೆದಿರುವುದು ದಾಖಲೆಗಳಂದ ದೃಢಪಟ್ಟದೆ ಎಂದು ಜಾರಿ ನಿರ್ದೇತನಾಲಯ ತೀಸಿದೆ

ಶ್ರೀಮಂತರ ಸಂಪತ್ತು ರಕ್ಷಕರಾಗಿದ್ದಾರೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ ಬಿಹಾರದಲ್ಲಿಂದು ಡೊಚ್ಚಲ ಚುನಾವಣಾ ಪ್ರಚಾರ ಆರಂಭಿಸಿದ ಅವರು

ನರೇಂದ್ರ ಮೋದಿ ಅವರ ಮೈನ್ ಭಿ ಡೋಕಿದಾರ್ ಪ್ರಚಾರವನ್ನು ಟೀಟಿದ ರಾಹುಲ್ ಗಾಂಧಿ ಎನ್ಡಿಎ ಸರ್ಕಾರ ರಫೇಲ್ ವಿವಾದದಲ್ಲಿ ದೇತದ ಜನತೆಯನ್ನು ವಂಚಿಸಿದೆ ಎಂದು ಆರೋಪಿಸಿದರು ನಂತರ ಪಟ್ಟಮ ಬಂಗಾಳದ ಮಾಲ್ಡಾ ಜಿಲ್ಲೆಯಲ್ಲಿ ಸಾರ್ವಜನಿಕ ರ್ನಾಲಿ ಉದ್ದೇತಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಷೆ ಬಂದರೆ ದೇತದ ಬಡಜನರಿಗೆ ಕನಿಷ್ಠ ಆದಾಯ ಗ್ಲಾರಂಟ ಯೋಜನೆ ಜಾರಿಗೆ ತರಲಾಗುವುದು ಎಂದು ಭರವಸೆ ನೀಡಿದರು ದೇತದ ಸಣ್ಣ ವರ್ತಕರು ಜಿಎಸ್ಟಿಯಿಂದ ಗಂಭೀರ ಸಮಸ್ಥೆ ಎದುರಿಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆಡಳತಕ್ಕೆ ಬಂದರೆ ಜಿಎಸ್ಟ ತೆರಿಗೆ ವ್ಚವಸ್ವೆಯನ್ನು ಬದಲಿಸಿದೆ ಎಂದರು

ಈತಾನ್ಯ ಪ್ರಜಾಸತ್ತಾತ್ವಕ ಮೈತ್ರಕೂಟ ನೆಡಾದ ಸಂಚಾಲಕ ಹಿಮಂತ ಬಿಸ್ವಾ ಶರ್ಮ ಮತ್ತು ಎಜೆಪಿ ಅಧ್ವಕ್ಷ ಅತುಲ್ ಬೋರ ಅವರು ಕಲಬಾರ್ ಕ್ಷೇತ್ರದ ಅಭ್ವರ್ಥಿ ಮಣಿ ಮಾಧವ್ ಮಹಂತ ಪರ ಪ್ರಚಾರ ನಡೆಸಿದರು

ಈ ಮಧ್ಯೆ ಕಾಂಗ್ರೆಸ್ ರಾಣ್ಯಾಧ್ಯಕ್ಷ ರಿಪುನ್ ಜೋರ ಮಾಜಿ ಮುಖ್ಯಮಂತ್ರಿ ತರುಣ್ ಗೋಗಯ್ ಅವರು ಪ್ರಚಾರ ನಡೆಸಿದರು

ನೌಕಾಪಡೆಯ ಮುಂದಿನ ಮುಖ್ಯಸ್ಥರಾಗಿ ವೈಸ್ ಅಡ್ಡಿರಲ್ ಕರಂಬೀರ್ ಸಿಂಗ್ ಅವರನ್ನು ನೇಮಕ ಮಾಡಲಾಗಿದೆ

ಪೂರ್ವನೌಕಾ ಕಮಾಂಡ್ನ ಮುಖ್ಯಸ್ವರಾಗಿ ವೈಸ್ ಅಡ್ಸಿರಲ್ ಕರಂಬೀರ್ ಸಿಂಗ್ ಸೇವೆ ಸಲ್ಲಿಸುತ್ತಿದ್ದಾರೆ

ಲೋಕಪಾಲ ನೂತನ ಅಧ್ಯಕ್ಷ ನ್ಯಾಯಮೂರ್ತಿ ಪಿನಾಕಿ ಚಂದ್ರಫೋಷ್ ಅವರಿಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ರಾಷ್ಷಪತಿ ಭವನದಲ್ಲಿಂದು ಗೌಪ್ನತೆಯ ಪ್ರಮಾಣ ವಚನ ದೋಧಿಸಿದರು

ರಾಪ್ಸಪತಿ ಅವರು ಲೋಕಪಾಲ ಸಂಸ್ಥೆಗೆ ನ್ಯಾಯಾಂಗ ಕ್ಷೇತ್ರದ ನಾಲ್ವರು ಪಾಗೂ ಇತರೆ ಕ್ಷೇತ್ರಗಳ ನಾಲ್ವರು ಸದಸ್ಥರನ್ನು ನೇಮಕ ಮಾಡಿದ್ದಾರೆ ನ್ನಾಯಾಂಗ ಕ್ಷೇತ್ರದ ಸದಸ್ನರಾಗಿ ಮಾಜಿ ಮುಖ್ಯ ನ್ನಾಯಮೂರ್ತಿ ದಿಲಿಪ್ ಬಿ ಭೋಸಲೆ ಪ್ರದೀಪ್ ಕುಮಾರ್ ಮೊಹಂತಿ ಅಭಿಲಾಷ ಕುಮಾರಿ ಮತ್ತು ಛತ್ತೀಲ್ಗಢ ಹೈಕೋರ್ಟ್ನ ಹಾಲಿ ಮುಖ್ಯನ್ನಾಯಮೂರ್ತಿ ಅಜಯ್ ಕುಮಾರ್ ತ್ರಿಪಾಠಿ ನೇಮಕವಾಗಿದ್ದಾರೆ ಸಶಸ್ತ ಸೀಮಾಬಲದ ಮೊದಲ ಮಹಿಳಾ ಮಾಜಿ ಮುಖ್ಯಸ್ಥೆ ಆರ್ಚನಾ ರಾಮಸುಂದರಂ ಮಹಾರಾಷ್ಟದ ಮಾಜಿ ಮುಖ್ಯ ಕಾರ್ಯದರ್ತಿ ದಿನೇತ್ ಕುಮಾರ್ ಜೈನ್ ಮಾಜಿ ಐಆರ್ಎಸ್ ಅಧಿಕಾರಿ ಮಹೇಂದ್ರ ಸಿಂಗ್ ಹಾಗೂ ಮಾಜಿ ಐಎಎಸ್ ಅಧಿಕಾರಿ ಇಂದ್ರಜಿತ್ ಪ್ರಸಾದ್ ಗೌತಮ್ ನೇಮಕವಾಗಿದ್ದಾರೆ

ಮುಲ್ಲರ್ ವರದಿ ಯಾವುದೇ ಶಿಕ್ಷೆಗೆ ಶಿಫಾರಸು ಮಾಡಿಲ್ಲ ಎಂದು ನ್ಯಾಯಾಂಗ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಫೆರಾ ನಿಯಮಗಳನ್ನು ಉಲ್ಲಂಘಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದ್ದಮಿ ವಿಜಯ್ ಮಲ್ಲ ಅವರಿಗೆ ಸೇರಿದ ಬೆಂಗಳೂರಿನ ಆಸ್ತಿಪಾಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುವಂತೆ ದೆಹಲಿ ನ್ನಾಯಾಲಯ ಆದೇತಿಸಿದೆ ಮಲ್ಲ ಆಸ್ತಿಪಾಸ್ತಿ ಮುಟ್ಲುಗೋಲಿಗೆ ಜಾರಿ ನಿರ್ದೇತನಾಲಯ ಪೆಟ್ಲನ ಕಾಲಾವಕಾಶ ಕೇಳದ ಹಿನ್ನೆಲೆಯಲ್ಲಿ ಮುಖ್ಯ ಮೆಟ್ರೋಪಾಲಿಟನ್ ಮ್ನಾಜಿಸ್ಸೇಟ್ ದೀಪಕ್ ಶೆರಾವತ್ ಅವರು ಇಂದು ಹೊಸ ನಿದೇತನ ನೀಡಿದರು ಮಲೇಷ್ಟಾದ ಇತ್ತೊದಲ್ಲಿ ನಡೆಯುತ್ತಿರುವ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ಶುಭಾರಂಭ ಮಾಡಿದ್ಲು

ಮೇ ನಿಮಿಷದಲ್ಲಿ ಸಿವುನ್ಜೀತ್ ಸಿಂಗ್ ಮತ್ತೊಂದು ಗೋಲು ಬಾರಿಸಿದರು

ಭಾರತ ಮತ್ತು ಕೊರಿಯಾ ನಡುವಿನ ಲೀಗ್ ಪಂದ್ಯ ನಾಳೆ ನಡೆಯಲಿದೆ